ರಾಜ್ಯದಲ್ಲಿ ಕೋರೋನಾ ಸೋಂಕು ನಿಯಂತ್ರಣಕ್ಷಾಗಿ ರಾಜ್ಯ ಸರ್ಕಾರ ಸಮರ್ಪಕ ಕಾರ್ಯನಿರ್ವಹಣೆ ನಳಿನ್ ಕುಮಾರ್ ಕಟೀಲ್

ಚಿಕ್ಕಬಳ್ಳಾಪುರದಲ್ಲಿ ಕೊರೊನಾ ಸೋಂಕು ಪತ್ತೆಯ ಅತ್ಯಾಧುನಿಕ ಪ್ರಯೋಗಾಲಯ ಸಚಿವ ಡಾ ಕೆ ಸುಧಾಕರ್ ಉದ್ವಾಟನೆ

ಸೋಮವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಮೌಲ್ಯಮಾಪನ ಪ್ರಾರಂಭ

ಗುಣಮುಖರಾದ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ

ಬಳಿಕ ಮಾತನಾಡಿದ ಅವರು ಈ ಪ್ರಯೋಗಾಲಯ ಹಲವು ವೈಶಿಷ್ಟ್ಯತೆಯಿಂದ ಕೂಡಿದ್ದು ಶುದ್ಧ ಗಾಳಿಯನ್ನು ಒಳಗೆ ತರುವ ಹಾಗೂ ಒಳಗಿನ ಗಾಳಿಯನ್ನು ವಿವಿಧ ಫಿಲ್ವರ್ಗಳ ಮೂಲಕ ಹೊರ ಹಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ

ಯೋಗೇಕ್ವರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಜಿಲ್ಲೆಯ ಅನೇಕ ಗ್ರಾಮಗಳಲ್ಲಿ ಅರ್ಧ ದಿನದ ವಹಿವಾಟಗೆ ವರ್ತಕರು ನಿರ್ಧರಿಸಿದ್ದಾರೆ

ವೆಂಕಟೇಶ ನಾಯ್ಗ ಉತ್ತರ ಪ್ರದೇಶದ ಝಾನ್ಲಿಯಲ್ಲಿ ಗಡಿ ಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕನ ಖಂಡೇನಹಳ್ಳಿ ಗ್ರಾಮದ ಯೋಧ ಯೋಗೇಶ್ ರಜೆ ಮೇಲೆ ಸ್ವ ಗ್ರಾಮಕ್ಕೆ ಆಗಮಿಸಿದ್ದು ತಮ್ಮ ಜಮೀನಿನಲ್ಲಿ ಟೆಂಟ್ ಹಾಕಿಕೊಂಡು ಸ್ವಯಂ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ

ಮೈಸೂರಿನ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನೂತನ ಅಕಾಡೆಮಿಕ್ ಭವನದಲ್ಲಿ ಸ್ಮಾಪಿಸಿರುವ ಕೋವಿಡ್ ಕೇರ್ ಸೆಂಟರ್ ಗೆ ಸಹಕಾರ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಇಂದು ಭೇಟ ನೀಡಿ ಪರಿಶೀಲಿಸಿದರು

ಎಲ್ಲಾ ಅಗತ್ಯ ಮೂಲ ಸೌಕರ್ಯ ಒದಗಿಸಲಾಗಿದೆ ಒಂದೆರೆಡು ದಿನದಲ್ಲಿ ಸಂಪೂರ್ಣ ಸಿದ್ಧವಾಗಲಿದೆ ಎಂದರು

ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊರೊನಾ ಪ್ರಕರಣಗಳು ಪತ್ತೆಯಾಗಿವೆ

ಮೌಲ್ಯಮಾಪನ ಮುಗಿಯುವವರೆಗೂ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಆದೇಶ ಜಾರಿಯಲ್ಲಿರುತ್ತದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ

ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಖಾತೆ ಸಚಿವ ಬಿ ಶ್ರೀರಾಮುಲು ಟ್ವೀಟ್ ಮಾಡಿ ಜಾಗತಿಕ ಮಹಾಮಾರಿ ಕೊರೊನಾ ಸೋಂಕಿನ ಸಂದರ್ಭದಲ್ಲಿ ಮಹಿಳೆ ಮತ್ತು ಬಾಲಕಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ಕಾಪಾಡಬೇಕು ಎನ್ನುವುದು ಈ ಬಾರಿಯ ಜನಸಂಖ್ಯಾ ದಿನದ ಘೋಷ ವಾಕ್ಕವಾಗಿದೆ ಚಿಕ್ಕ ಚೊಕ್ಕ ಕುಟುಂಬದ ಅಗತ್ಯವನ್ನು ಕುರಿತು ಎಲ್ಲರಲ್ಲೂ ತಿಳುವಳಕೆ ಮೂಡಿಸೋಣ ಹೆಚ್ಚುತ್ತಿರುವ ಜನಸಂಖ್ಯೆ ವಿಶ್ವದ ಹಲವು ದೇಶಗಳಿಗೆ ಸವಾಲು ಜನಸಂಖ್ಯಾ ಸ್ಫೋಟದಿಂದಾಗುವ ಪರಿಣಾಮದ ಕುರಿತು ಅರಿವು ಅಗತ್ಯ ಎಂದು ತಿಳಿಸಿದ್ದಾರೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಉದ್ದೇಶ ಸಫಲವಾಗಬೇಕಾದರೆ ವಿಶ್ವಮಾನವರೆಲ್ಲ ಜನಸಂಖ್ಯೆ ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಕೊರೋನಾ ಸಾಂಕ್ರಾಮಿಕ ರೋಗದಿಂದ ತತ್ತರಿಸಿದ್ದ ದೇಶದ ಅರ್ಥಿಕತೆ ಮೇಲೆತ್ತಲು ಶ್ರಧಾನಿ ನರೇಂದ್ರ ಮೋದಿ ಘೋಚಿಸಿರುವ ಆತ್ಮ ನಿರ್ಭರ್ ಪ್ಯಾಕೇಜ್ ನೆರವಾಗಿದೆ ಎಂದು ಸಂಸದ ಜಿ

ಇದೇ ಕಾರಣಕ್ಕೆ ಇಡೀ ಜಗತ್ತು ಭಾರತವನ್ನು ವಿಶೇಷ ದೃಷ್ಷಿಯಿಂದ ನೋಡುವಂತಾಗಿದೆ ಎಂದು ಸಂಸದರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನರೇಂದ್ರ ಮೋದಿ ಅವರ ವೋಕಲ್ ಫಾರ್ ಲೋಕಲ್ ಅಂಡ್ ಮೇಕ್ ಇಟ್ ಗ್ಲೋಬಲ್ ಆಂದೋಲನಾ ಪ್ರತಿಯೊಂದು ವಲಯದಲ್ಲೂ ಕೂಡಾ ದೇಶವನ್ನು ಸ್ವಾವಲಂಬಿಯಾಗಿಸುವತ್ತಾ ಕೊಂಡೊಯ್ಯುತ್ತಿದೆ ಈ ಆಂದೋಲನ ಸ್ಥಳೀಯ ಉದ್ದಿಮೆದಾರರನ್ನು ಸಬಲಗೊಳಿಸಲಿದೆ ಎಂದು ಜೆ

ಸಿದ್ದೇಶ್ವರ್ ಹೇಳಿದ್ದಾರೆ

ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಪಂಪ್ವೆಲ್ ಬಸ್ ನಿಲ್ದಾಣ ಬಹು ಮಹಡಿ ಕಾರ್ ಪಾರ್ಕಿಂಗ್ ಕೇಂದ್ರ ಮಾರುಕಟ್ಟೆ ಪುನರ್ ನಿರ್ಮಾಣ ಮತ್ತಿತರ ಕಾಮಗಾರಿಗಳು ನಡೆಯಲಿವೆ ಎಂದು ಮೊಹಮ್ದದ್ ನಝೀರ್ ತಿಳಿಸಿದ್ದಾರೆ ಮೀನುಗಾರಿಕೆ ಆದಾಯ ಗಳಿಕೆಯ ಒಂದು ಮಾರ್ಗವಾಗಿದ್ದು ರೈತರು ಕೃಷಿಯ ಜತೆಗೆ ಮೀನುಗಾರಿಕೆ ಉತ್ಪಾದನೆಯಿಂದ ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ ಎಂದು ವಿಜಯಪುರ ಜಿಲ್ಲೆ ಅರಭಾವಿ ತೋಟಗಾರಿಕೆ ಮಹಾವಿದ್ಯಾಲಯದ ವಿಶ್ರಾಂತ ಡೀನ್ ಡಾ ಎಸ್

ಹನಮಶೆಟ್ಟಿ ಹೇಳಿದ್ದಾರೆ ವಿಜಯಪುರದಲ್ಲಿ ಸುಸ್ಟಿರ ಒಳನಾಡು ಮೀನುಗಾರಿಕೆ ತರಬೇತಿ ಕಾರ್ಯಗಾರ ಉದ್ವಾಟಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕೆರೆ ತುಂಬುವ ಯೋಜನೆಯಲ್ಲಿ ಸಾಕಷ್ಟು ಕೆರೆಗಳು ಭರ್ತಿಯಾಗಿದ್ದು ಮೀನುಗಾರಿಕೆಗೆ ವಿಘುಲ ಅವಕಾಶಗಳವೆ ರೈತರು ಕೃಷಿ ಅಭಿವೃದ್ಧಿ ಜತೆಗೆ ಮೀನುಗಾರಿಕೆಯನ್ನು ಪರ್ಯಾಯ ಆದಾಯಗಳಗೆ ಉದ್ಯಮವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದಾಗಿದೆ ಎಂದರು